ಈ ಬಗ್ಗೆ ನಿನ್ನೆ ನಡೆದ ಸಭೆಯೊಂದರಲ್ಲಿ ಸಮಾಲೋಜಿಸಲಾಗಿದೆ ಮತ್ತು ಇದಕ್ಕಾಗಿ ವಿಶೇಷ ಕಮೀಷನರ್ ಅವರನ್ನು ನೇಮಕ ಮಾಡಲಾಗಿದೆ ಎನ್ನುವ ಮಾಧ್ಯಮ ವರದಿಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ

ಗೃಹ ಸಚಿವ ಅಮಿತ್ ಷಾ ನಿನ್ನೆ ದೆಹಲಿಯಲ್ಲಿ ಗ್ಲಹ ಇಲಾಖೆಯ ಕಾರ್ಯದರ್ಶಿ ರಾಜೀವ್ ಗೌಬ ಸೇರಿದಂತೆ ಮತ್ತು ಹಿರಿಯ ಭದ್ರತಾ ಅಧಿಕಾರಿಗಳ ಸಭೆ ನಡೆಸಿದ್ದರು ಈ ಸಭೆಯಲ್ಲಿ ಜಮ್ಮ ಕಾಶ್ಮೀರದ ಪ್ರಸ್ತುತ ಸನ್ನಿವೇಶದ ಬಗ್ಗೆ ವಿಸ್ತೃತ ವರದಿ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಮುಂದಿನ ತಿಂಗಳು ಒಂದರಿಂದ ಆರಂಭವಾಗಲಿರುವ ವಾರ್ಷಿಕ ಅಮರ್ನಾಥ ಯಾತ್ರೆಗೆ ಅಗತ್ಕ ಬಿಗಿಭದ್ರತೆ ಕೈಗೊಳ್ಳುವಂತೆ ಗೃಪಸಚಿವರು ಭದ್ರತಾ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇದೇ ವೇಳೆ ಗೃಹ ಸಚಿವ ಅಮಿತ್ ಶಾ ನಡೆಸಿದ ಉನ್ನತಮಟ್ಟದ ಸಚಿವರ ಸಭೆ ನಡೆಸಿದರು ಈ ಸಭೆಯಲ್ಲಿ ಷಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಪಾಲ್ಗೊಂಡಿದ್ದರು ಕಚ್ಚಾ ತೈಲ ಬೆಲೆ ಏರಿಕೆ ಹಾಗೂ ತೈಲ ಸರಬರಾಜು ಕುರಿತಂತೆ ಚರ್ಚೆ ನಡೆಸಿದರು

ವಿಶ್ವ ಪರಿಸರ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ರಾಷ್ವಪತಿ ರಾಮ್ನಾಥ ಕೋವಿಂದ್ ನಮ್ಮ ಮುಂದಿನ ಪೀಳಗೆಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಜವಾಬ್ದಾರಿಯನ್ನು ಭಾರತ ನಿಭಾಯಿಸುತ್ತದೆ ಸ್ವಜ್ಞ ಮತ್ತು ಸುರಕ್ಷಿತ ಭೂಮಂಡಲದ ಹೊಣೆ ದೇಶದ ಜವಾಬ್ದಾರಿಯಾಗಿದೆ ಎಂದು ಹೇಳದ್ದಾರೆ ವಿತ್ತ ಪರಿಸರದ ದಿನದ ಅಂಗವಾಗಿ ಸುಹಿರ ಭೂಗ್ರಹದ ಸಂರಕ್ಷಣೆ ಮತ್ತು ಸ್ವಜ್ಞಗೊಳಿಸುವ ತನ್ನ ಬದ್ಧತೆನ್ನು ಭಾರತ ಇಂದು ಮತ್ತೊಮ್ಮೆ ಪ್ರತಿಪಾದಿಸಿದೆ ಪ್ರಕ್ಕತಿಯೊಂದಿಗೆ ಸೌಹಾರ್ದಯುತವಾಗಿ ಜೀವಿಸುವ ಆಗತ್ಯವಿದೆ ಎಂದು ಹೇಳದ್ದಾರೆಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಸಂದೇಶದಲ್ಲಿ ಭೂಮಂಡಲದ ಬಗ್ಗೆ ಭಾರತದ ಕಾಳಜಿಯನ್ನು ಮನರುಚ್ಚರಿಸಿದ್ದಾರೆ ಭೂಗ್ರಹ ಮತ್ತು ಪರಿಸರದ ಬಗ್ಗೆ ನಮ್ಮ ಸಂಬಂಧ ಗಾಢವಾಗಿದೆ ಪ್ರಕೃತಿಯೊಂದಿಗಿನ ಮಧುರ ಬಾಂಧವ್ನ ಸುಂದರ ಭವಿಷ್ಕಕ್ಕೆ ಕಾರಣವಾಗುತ್ತದೆ ಎಂದು ಹೇಳದ್ದಾರೆ ನವದೆಹಲಿಯ ಪರ್ನವರಣ್ ಭವನದಲ್ಲಿ ವಿಕ್ಷ ಪರಿಸರ ದಿನಾಚರಣೆ ಅಂಗವಾಗಿ ಕಾರ್ಯತ್ರಮ ಪಮ್ನಿಕೊಳ್ಳಲಾಗಿತ್ತು ಈ ವೇಳೆ ಅವರು ಪರಿಸರ ಸಂರಕ್ಷಿಸುವ ಜೊತೆಗೆ ತುದ್ದಗಾಳಿ ಸಿಗುವಂತೆ ನೋಡಿಕೊಳ್ಳುವ ಅಗತ್ತವಿದೆ ಎಂದು ಹೇಳದ್ದಾರೆ

ಪರಿಸರ ಖಾತೆ ರಾಜ್ಯ ಸಚಿವ ಬಬಲ್ ಸುಪ್ರಿಯೊ ಪ್ರತಿಯೊಬ್ಲರು ಗಿಡ ನೆಡುವ ಮೂಲಕ ಮತ್ತೊಬ್ಲರಿಗೆ ಪ್ರೇರಣೆಯಾಗಬೇಕೆಂದು ಮನವಿ ಮಾಡಿದ್ಲಾರೆ ಮಾಜಿ ಕ್ರಿಕೆಟ್ ವಟು ಕಪಿಲ್ದೇವ್ ಮತ್ತು ಬಾಲಿವುಡ್ ನಟರಾದ ಜಾಕಿಶ್ರಾಫ್ ರಣದೀಪ್ ಹೂಡ ಅವರೊಂದಿಗೆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕಪಿಲ್ ದೇವ್ ಭೂಗ್ರಪವನ್ನು ಕಾಪಾಡಲು ಗಿಡಗಳನ್ನು ನೆಡುವಂತೆ ಅರಿವು ಮೂಡಿಸುವ ಕೆಲಸದಲ್ಲಿ ಮಾಧ್ಯಮಗಳ ಜವಾಬ್ದಾರಿ ದೊಡ್ಡದು ಎಂದು ಹೇಳದರು ಪರಿಸರ ಸಚಿವ ಪ್ರಕಾಶ್ ಜಾವ್ದೇಕರ್ ನಿನ್ನೆ ಸೆಲ್ಲಿ ವಿತ್ ಸಾಪ್ಟಿಂಗ್ ಆಂದೋಲನಕ್ಕೆ ಚಾಲನೆ ನೀಡಿ ಪ್ರತಿಯೊಬ್ಬರೂ ಸುಿ ನೆಡುವ ಮೂಲಕ ಅದರ ಸೆಲ್ಲಿಯನ್ನು ಸಾಮಾಜಿಕ ತಾಣದಲ್ಲಿ ಆಪ್ಲೋಡ್ ಮಾಡುವಂತೆ ಕರೆ ನೀಡಿದ್ದಾರೆ ಆಕಾಶವಾಣಿಯ ಸುದ್ದಿವಿಭಾಗದ ಪ್ರಧಾನ ನಿರ್ದೇಶಕ ಈರಾ ಜೋಷಿ ದೆಹಲಿಯ ಆಕಾಶವಾಣಿಯ ಭವನದಲ್ಲಿ ಸಸಿ ನೆಟ್ಟರು ಈ ವೇಳೆ ಆಕಾಶವಾಣಿಯ ಸುಧ್ಲಿವಿಭಾಗದ ಓರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪರಿಸರ ದಿನದ ಸಂದರ್ಭದಲ್ಲಿ ದೇಶದಲ್ಲಿಡ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ

ನೀರಿನ ಸಂರಕ್ಷಣೆ ಪರಿಸರ ರಕ್ಷಣೆ ಜನತೆಯ ಅಭಿಯಾನವಾಗಿ ಮಾರ್ಪಾಡಾಗುವ ಅಗತ್ನವಿದೆ ಎಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ ವಿಶ್ವಪರಿಸರ ದಿನಾಚರಣೆ ಅಂಗವಾಗಿ ಗಂಗಾ ಸ್ವಚ್ಚಕಾ ರಾಷ್ಟಿಯ ಮಿಷನ್ ಹಮ್ಮಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು

ಖಾಸಗಿ ವಲಯದಲ್ಲಿನ ಪೂಡಿಕೆಯಿಂದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ನಿನ್ನೆ ಬಿಡುಗಡೆ ಮಾಡಿರುವ ಬ್ಯಾಂಕ್ನ ಜಾಗತಿಕ ಆರ್ಥಿಕ ಮುನ್ನೋಟದಲ್ಲಿ ಈ ಮಾಹಿತಿ ನೀಡಿದೆ

ರಂಜಾನ್ ತಿಂಗಳ ಉಪವಾಸದ ಬಳಿಕ ಈ ಪಭ್ಯವನ್ನು ಆಚರಿಸಲಾಗುತ್ತಿದ್ದು ವಿವಿಧೆಡೆ ಮಸೀದಿಗಳು ಹಾಗೂ ಈದ್ಗಾ ಮೈದಾನಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಪ್ರಧಾನಮಂತ್ರಿ ನೇಂದ್ರ ಮೋದಿ ಆವರು ಈ ಸಂದರ್ಭದಲ್ಲಿ ದೇತದ ಜನರಿಗೆ ಶುಭ ಕೋರಿದ್ದಾರೆ ರಾಷ್ಟ ರಾಜಧಾನಿ ದೆಹಲಿಯ ಜಾಮ ಮಹೀದಿ ಫತೇಪುರಿ ಮಹೀದಿ ಈದ್ಗಾ ಸೇರಿದಂತೆ ವಿವಿಧೆಡೆ ಕಿದ್ ಉಲ್ ಫಿತರ್ ಅಂಗವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಉತ್ತರ ಪ್ರದೇಶದಲ್ಲಿ ಈದ್ ಉಲ್ ಫಿತರ್ ಪ್ಲುವನ್ನು ಪ್ರೀತಿ ಸಂತೋಷ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಬೆಳಗೆಯಿಂದಲೇ ಮಹೀದಿಯಿಂದಲೇ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ಈದ್ ಉಲ್ ಫಿತರ್ ಅಂಗವಾಗಿ ಲಕ್ನೋ ಕಾನ್ಮರ್ ಅಲಹಾಬಾದ್ ವಾರಣಾಸಿ ಮೀರತ್ ಸೇರಿದಂತೆ ಪಲವು ನಗರಗಳಲ್ಲಿ ವ್ಯಾಪಕ ಬಿಗಿ ಭದ್ರತೆ ಮತ್ತು ಶುಚಿತ್ತಕ್ಷೆ ಆದ್ಗತೆ ನೀಡಲಾಗಿತ್ತುತೆಲಂಗಾಣದ ರಾಜ್ಯವಾಲ ಐ ಎಸ್

ನರಸಿಂಹನ್ ಮುಖ್ಯಮಂತ್ರಿ ಕೆ ಚಂದ್ರಕೇಖರ ರಾವ್ ಸೇರಿದಂತೆ ಆನೇಕ ನಾಯಕರು ಶುಭ ಕೋರಿದ್ದಾರೆ

ಬೆಂಗಳೂರಿನಲ್ಲಿ ಇಂದು ನಡೆದ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಪಕ್ಷದ ರಾಜ್ಗಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಜಂದಾಲ್ಗೆ ರಾಜ್ಸರ್ಕಾರ ಭೂಮಿಯನ್ನು ವರ್ಗಾವಣೆ ಮಾಡಿದರೆ ಅದರ ವಿರುದ್ದ ಪ್ರತಿಭುನೆ ನಡೆಸಬೇಕಾಗುತ್ತದೆ ಎಂದು ಹೇಳದ್ಲಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಹೆಚ್

ಪಾಟೀಲ್ ಅವರು ಕೂಡ ಈ ಸಂಬಂಧ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಮುಖ್ಯಮಂತ್ರಿ ಹೆಚ್

ಕುಮಾರ ಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ ಆ ಕಂಪನಿಗೆ ಗುತ್ತಿಗೆ ನೀಡಿರುವ ಕ್ರಯಕ್ಕೆ ನೀಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಕ್ಕೆಗಾರಿಕಾ ಸಚಿವ ಕೆ

ಜಾರ್ಜ್ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದು ಜಿಂದಾಲ್ ಕಂಪನಿ ಸರ್ಕಾರಕ್ಕೆ ಯಾವುದೇ ಬಾಕಿ ಉಳಿಸಿಕೊಂಡಿಲ್ಲ ಎಂದು ಹೇಳಿದ್ದಾರೆ ವಿಶ್ವಕಪ್ ಕ್ರಿಕೆಟ್ ಪಂದ್ವಾವಳಿಯಲ್ಲಿ ಇಂದಿನಿಂದ ತನ್ನ ಅಭಿಯಾನವನ್ನು ಆರಂಭಿಸಿರುವ ಭಾರತ ಕ್ರಿಕೆಟ್ ತಂಡಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾ ಹಾರೈಸಿದ್ದಾರೆಕ್ರೀಡಾಮನೋಭಾವನೆಯಿಂದ ಹಾಗೂ ಉತ್ತಮ ಕ್ರಿಕೆಟ್ ಆಡಲು ಆಟಗಾರರು ತೊಡಗಿಸಿಕೊಳ್ಳುವ ಮೂಲಕ ಜನರ ಪ್ಪದಯ ಗೆಲ್ಲುವಂತೆ ಅವರು ಟ್ಷೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಸೌಥ್ ಎಂಬನ್ನಲ್ಲಿ ಮೊದಲ ಪಂದ್ಕದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿಯಾಗಿವೆ

ದಕ್ಷಿಣ ಆಫ್ರಿಕಾ ಎಲಿಮಿನೇಷನ್ನಿಂದ ಪರಾಗಲು ಈ ಪಂದ್ಯ ಮಪತ್ತದ್ದಾಗಿದೆ

ಟಾಸ್ ಗೆದ್ದ ನ್ಲೂಜಿಲೆಂಡ್ ಫಿಲ್ಲಿಂಗ್ ಆಯ್ಕೆ ಮಾಡಿಕೊಂಡಿದೆ ಕ್ರೈಸ್ಟ್ ಜರ್ಚ್ನಲ್ಲಿ ಉಗ್ರರ ದಾಳಿಯ ಬಳಿಕ ಈ ಎರಡೂ ತಂಡಗಳು ಮುಖಾಮುಖಿಯಾಗಿವೆ ಇಂದಿನಿಂದ ಆಕಾಶವಾಣಿಯಲ್ಲಿ ಪ್ರತಿದಿನದ ವಿಶ್ವಕಪ್ ಪಂದ್ಯಾವಳಿಯ ನೇರ ಎೕಕ್ಷಕ ಎವರಣೆ ರಾಜಧಾನಿ ಮತ್ತು ಎಫ್ಎಂ ರೇನ್ಬೋ ಪಾಗೂ ಇತರೆ ತರಂಗಾಂತರಗಳಲ್ಲಿ ಲಭ್ಯವಿರಲಿದೆ ಎೕಕ್ಷಕ ಎವರಣೆ ಆಕಾಶವಾಣೆಯ ಇಂಟರ್ನೆಟ್ನಲ್ಲೂ ಪ್ರಾಯೋಗಿಕ ಆಧಾರದ ಮೇಲೆ ಮೊದಲ ಬಾರಿಗೆ ಲಭ್ಯವಿರಲಿದೆ

ಸಿಂಧು ಸಮೀರ್ ವರ್ಮ ಹಾಗೂ ಬಿ

ಮರುಷರ ಡಬಲ್ಸನಲ್ಲಿ ಸಾತ್ವಿಕ್ ಸಾಯಿರಾಜ್

ಈ ಮಧ್ಯೆ ಮಹಿಳೆಯರ ವಿಭಾಗದಲ್ಲಿ ಅಪ್ಪಿನಿ ಮೊನ್ನಪ್ಪ ಮತ್ತು ಎನ್ಸಿಕ್ಕಿ ರೆಡ್ಡಿ ಕೊರಿಯಾದ ಜೋಡಿ ಬೆಕ್ ಆ ನ ಮತ್ತು ಕಿಮ್ ಎ ರಿನ್ ವಿರುದ್ದ ಪರಾಭವಗೊಂಡರು ದೇಶದ ಎಲ್ಲಾ ಕ್ರೀಡಾ ಪ್ರಾಧಿಕಾರಗಳು ಮತ್ತು ಕ್ರೀಡಾಂಗಣಗಳು ಮತ್ತು ಆಕಾಡೆಮಿಗಳು ಪರಿಸರ ಸ್ನೇಹಿಯಾಗಿರಬೇಕು ಎಂದು ಕ್ರೀಡಾಸಚಿವ ಕಿರಣ್ ರಿಜಿಜು ಪೇಳಿದ್ದಾರೆ ಎಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅರೋಕ ಸಹಿ ನೆಟ್ಟ ಬಳಿಕ ಮಾತನಾಡಿದ ಅವರು